ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಾಗೂ ಎರಡನೇ ಹಂತದ ಚುನಾವಣೆಗೆ ಪ್ರಚಾರ ಬಿರುಸುಗೊಂಡಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ರ್ಖಾಲಿ ನಡೆಸಲಿದ್ದಾರೆ ಅಪರಾಷ್ನ ಪಶ್ಚಿಮ ಪಂಗಾಳದ ಕಾಂತಿ ಪ್ರದೇಶದಲ್ಲಿ ಚುನಾವಣಾ ಸಭೆಯನ್ನುದ್ದೇತಿ ಭಾಷಣ ಮಾಡಲಿರುವ ಪ್ರಧಾಮಂತ್ರಿ ಅಸ್ಲಾಂನ ಬಿಹ್ವುರಿಯಾ ಮತ್ತು ಸಿಪಾಜ್ವರ್ ನಲ್ಲಿ ಮಧ್ಯಾಷ್ನ ಮತ್ತು ಸಂಜೆ ಚುನಾವಣಾ ರ್ಕಾಲಿ ನಡೆಸಲಿದ್ದಾರೆ ತ್ಯಣಮೂಲ ಕಾಂಗ್ರೆಸ್ ಮುಖ್ಯಸ್ವೆ ಹಾಗೂ ಮುಖ್ಯಮಂತ್ರಿ ಮಮತಾ ಬ್ಲಾನರ್ಜಿ ಬಂಕುರಾ ಜಿಲ್ಲೆಯಲ್ಲಿ ಮೂರು ಕಡೆ ರ್ನಾಲಿ ನಡೆಸಲಿದ್ದಾರೆ ಬಿಷ್ಷಪುರ್ ಒಂಡಾ ಮತ್ತು ಬಂಕುರಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಾರ್ವಜನಿಕ ಸಭೆಗಳನ್ನುದ್ಲೇತಿಸಿ ಭಾಷಣ ಮಾಡಲಿದ್ದಾರೆ

ಪ್ರಸ್ತಾವನೆಗೆ ಉತ್ತರಿಸಿದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತೆರಿಗೆ ಪದ್ದತಿಯನ್ನು ಸರಳಗೊಳಿಸಲು ಸರ್ಕಾರ ಬದ್ದವಾಗಿದೆ ದೇಶಾದ್ಯಂತ ತೆರಿಗೆ ವಿಸ್ತರಣಾ ಕ್ರಮಗಳನ್ನು ಇನ್ನಷ್ಟು ವಿಸ್ತರಿಸಿ ಹೆಚ್ಚು ತೆರಿಗೆ ಸಂಗ್ರಹ ಮಾಡಲು ಉದ್ದೇತಿಸಲಾಗಿದೆ ಎಂದರು ದೇಶಾದ್ಲಂತ ಸಮರ್ಪಕ ವಹಿವಾಟು ನಡೆಸಲು ಅಗತ್ಯ ನಿಯಮಗಳನ್ನು ಸರಳೀಕರಣಗೊಳಿಸಲು ಹೊಸ ವಿಧಾನಗಳನ್ನು ಜಾರಿಗೆ ತರಲು ಉದ್ದೇತಿಸಲಾಗಿದೆ ಈಗಾಗಲೇ ಸರಕು ಮತ್ತು ಸೇವಾ ತೆರಿಗೆ ಪರಿಷತ್ತು ನೀಡಿರುವ ಸಲಹೆ ಮಾರ್ಗಸೂಚಿಯನ್ನು ಅಳವಡಿಸಲಾಗುತ್ತಿದೆ ಎಂದರು ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಜಿಎಸ್ಟಿ ವ್ಯಾಪ್ತಿಗೆ ತರುವ ಪ್ರಸ್ತಾವನೆ ಕೇಂದ್ರ ಸರ್ಕಾರದ ಮುಂದಿಲ್ಲ ರಾಜ್ಯ ಸರ್ಕಾರಗಳಿಗೆ ಅದರ ವ್ಯಾಪ್ತಿಯನ್ನು ನೀಡಲು ಜಿಎಸ್ಟ ಪರಿಷತ್ ಸಭೆ ತೀರ್ಮಾನಿಸಿದೆ ಎಂದರು

ಕೃಷಿ ಮೂಲಸೌಕರ್ಯ ಮತ್ತು ಅಭಿವೃದ್ದಿ ತೆರಿಗೆ ಬಗ್ಗೆ ಸ್ಪಷ್ಟೀಕರಣ ನೀಡಿದ ಸಚಿವರು ಇದನ್ನು ರಾಜ್ಯಗಳ ಕೃಷಿ ವಲಯದ ಚಟುವಟಿಕೆಗಳ ಚೇತರಿಕೆಗೆ ಬಳಸಿಕೊಳ್ಳಲಾಗುವುದು ಎಂದರು

ಪತ್ತೆ ಚಿಕಿತ್ಸೆಯ ತ್ರಿಸೂತ್ರಕ್ಷೆ ಹೆಟ್ಟನ ಒತ್ತು ನೀಡಿ ಕಟ್ಲುನಿಟ್ಲಾಗಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಇದನ್ನು ಜಾರಿ ಮಾಡಬೇಕು ಎಂದು ಕೇಂದ್ರ ಗ್ರಹ ಸಚಿವಾಲಯ ತಿಳಿಸಿದೆ

ಹೊಸ ಮಾರ್ಗಸೂಚಿಯಲ್ಲಿ ಕೋವಿಡ್ ನಿಯಂತ್ರಣ ಉದ್ಗೇಶದಿಂದ ಪರೀಕ್ಷೆ ಪ್ರಮಾಣ ಹೆಚ್ಚಳ ಮಾಡಬೇಕು ಲಸಿಕೆ ನೀಡಿಕೆಗೆ ಅಗತ್ಯ ಕ್ರಮಕ್ಕೆಗೊಳ್ಳಬೇಕೆಂದು ಸೂಚಿಸಲಾಗಿದೆ ಕಂಟ್ಟೆನ್ಮೆಂಟ್ ವಲಯ ಹೊರತುಪಡಿಸಿ ಎಲ್ಲ ಕಡೆ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ ಅಂತಾರಾಜ್ಯ ನಿರ್ಬಂಧಕ್ಕೂ ಯಾವುದೇ ಮಿತಿ ಹೇರಿಲ್ಲ ವಿಮಾನ ರೈಲು ವಾಹನ ಸಂಚಾರವೂ ಸುಗಮವಾಗಿ ನಡೆಯಲಿದೆ ಆದರೆ ಸೋಂಕು ನಿಯಂತ್ರಣಕ್ಕೆ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಳ್ಟಬೇಕು ಎಂದು ತಿಳಿಸಿದೆ

ಕೇಂದ್ರ ಆರೋಗ್ಲ ಕಾರ್ಯದರ್ಶಿ ರಾಜೇಶ್ಭೂಷಣ್ ಅವರು ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕೆಂದು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಕಾರ್ಯದರ್ತಿಗಳಿಗೆ ಪತ್ರ ಬರೆದಿದ್ದಾರೆ ಹಿರಿಯ ನಾಗರಿಕರಿಗೆ ಲಸಿಕೆ ಸೇವೆಗಳ ಕುರಿತು ಜಾಗ್ಸತಿ ಮೂಡಿಸುವ ಮಾಹಿತಿ ಒದಗಿಸಬೇಕೆಂದು ಅವರು ಹೇಳಿದ್ದಾರೆ

ಇದಕ್ಕಾಗಿ ಕೋವಿನ್ ಸಾಫ್ಸ್ವೇರನ್ನು ಸೂಕ್ತವಾಗಿ ನವೀಕರಿಸಲಾಗುತ್ತಿದೆ

ಕ್ಷಯರೋಗವೆನ್ನುವುದು ವಿಶ್ವದ ಮಾರಣಾಂತಿಕ ಸೋಂಕುರೋಗಗಳಲ್ಲಿ ಒಂದಾಗಿದೆ

ಕ್ಷಯರೋಗ ನಿರ್ಮೂಲನೆಗೆ ಜಾಗತಿಕ ಮುಖಂಡರ ಬದ್ಗತೆಗಳಿಗೆ ಅನುಗುಣವಾಗಿ ಕೆಲಸ ನಿರ್ವಹಿಸಲು ವಿಶ್ವದಲ್ಲಿ ಸಮಯ ಮೀರುತ್ತಿದೆ ಎನ್ನುವ ಸಂದೇಶ ಈ ವಾಕ್ಷ ನೀಡುತ್ತದೆ ರಾಷ್ಲಪತಿ ರಾಮನಾಥ್ ಕೋವಿಂದ್ ಅವರು ತಮ್ಮ ಸಂದೇಶದಲ್ಲಿ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಅನುಗುಣವಾಗಿ ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿಯ ಗುರಿ ಸಾಧಿಸಲು ಭಾರತ ಸರ್ಕಾರ ಬದ್ದವಾಗಿದೆ ಎಂದು ಹೇಳಿದ್ದಾರೆ ವಿಶ್ವದಲ್ಲೇ ಅತಿ ದೊಡ್ಡ ರಾಷ್ಷೀಯ ವಿಮೆ ಯೋಜನೆಯೆನಿಸಿರುವ ಆಯುಷ್ನಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆಯ ಅಡಿಯಲ್ಲಿ ಇದನ್ನು ಅನುಷ್ಣಾನಗೊಳಿಸಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ ಕರ್ನಾಟಕದಲ್ಲಿ ಕೋವಿಡ್ ಲಸಿಕೆ ಕೊರತೆ ಇಲ್ಲ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಸುಧಾಕರ್ ಹೇಳಿದ್ದಾರೆ

ಜಾಗತಿಕ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟುವ ಹೋರಾಟದಲ್ಲಿ ಭಾರತ ಮಹತ್ವದ ಮೈಲುಗಲ್ಲು ಸ್ವಾಪಿಸಿದ್ದು

ತೆಲಂಗಾಣ ಮತ್ತು ನೆರೆಯ ರಾಜ್ಯ ಮಹಾರಾಷ್ಸದಲ್ಲಿ ಕೊರೊನಾ ಸೋಂಕು ಉಲ್ಲಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಇಂದಿನಿಂದ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳನ್ನು ತಾತಾಲಿಕವಾಗಿ ಬಂದ್ ಮಾಡಲಾಗುತ್ತಿದೆ ಎಂದು ತೆಲಂಗಾಣ ಸರ್ಕಾರ ಫೋಷಿಸಿದೆ ವೈದ್ಯಕೀಯ ಕಾಲೇಜು ಹೊರತುಪಡಿಸಿ ಎಲ್ಲ ಮಾದರಿಯ ಶಾಲೆಗಳು ಕಾಲೇಜುಗಳು ಹಾಸ್ಸೆಲ್ ಗಳು ಮತ್ತು ವಸತಿ ಶಾಲೆಗಳಿಗೆ ಈ ನಿರ್ಧಾರ ಅನ್ನಯವಾಗಲಿದೆ

ಅಂತಾರಾಷ್ಸೀಯ ಕ್ರಿಕೆಟ್ ಗೆ ಪದಾರ್ಪಣೆ ಮಾಡಿದ ಕೃಣಾಲ್ ಪಾಂಡ್ನ ಮತ್ತು ಪ್ರಸಿದ್ದ್ ಕೃಷ್ಣ ಭಾರತ ತಂಡದ ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರವಹಿಸಿದರು